ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿ ಪ್ರಸ್ತುತ ವರ್ಷದ ಇಲ್ಲಿಯವರೆಗೆ ಜಮ್ನು ಕಾಶ್ನೀರದಲ್ಲಿ ಅತೀ ಹೆಚ್ಚು ರಸ್ತೆ ಅಭಿವ್ದಿದ್ಲ

ರಾಜ್ಠದಲ್ಲಿ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಜೊತೆಗೂಡಿ ಸರ್ಕಾರ ರಚಿಸಲು ಪಕ್ಷದ ಎಲ್ಲಾ ಶಾಸಕರು ಸಮ್ಮತಿ ಸೂಚಿಸಿದ್ದಾರೆ ಎಂದು ಶಿವಸೇನೆಯ ಶಾಸಕರೊಬ್ಬರು ತಿಳಿಸಿದ್ದಾರೆ ಶಿವಸೇನೆ ಸಭೆ ಮುಗಿದ ಬೆನ್ನೆಲೆ ಕಾಂಗ್ರೆಸ್ ಹಾಗೂ ಎನ್ಸಿಪಿ ಪಕ್ಷಗಳ ಸಭೆಗಳು ಮುಂಬೈನಲ್ಲಿ ನಡೆಯಿತು ಇದಕ್ಕೂ ಮುನ್ನ ಸುದ್ವಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಮಾಣಿಕ್ರಾವ್ ಠಾಕ್ರೆ ಶಿವಸೇನೆಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲು ನಿರ್ಧರಿಸಲಾಗಿದೆ ಮೂರು ಪಕ್ಷಗಳು ಮತ್ತೊಮ್ಮೆ ಸಂಜೆ ಸಭೆ ಸೇರಿ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆಸಿದ ಬಳಿಕ ರಾಜ್ಯವಾಲ ಭಗತ್ಸಿಂಗ್ ಕೊಶಿಯಾರಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಗೆ ಪಕ್ಕು ಮಂಡಿಸಲಿದ್ದಾರೆ ಎಂದು ಅವರು ತಿಳಿಸಿದರು

ಏಕಬಳಕೆಯ ಪ್ಲಾಸ್ಟಿಕ್ ಅನುಷ್ಠಾನ ಕುರಿತಂತೆ ಕೇಂದ್ರ ಪರಿಸರ ಸಚಿವಾಲಯ ಎಲ್ಲ ಸಚಿವಾಲಯ ಹಾಗೂ ರಾಜ್ಬಗಳಿಗೆ ಹೊಸ ಮಾರ್ಗದರ್ಶಿ ಸೂತ್ರಗಳನ್ನು ಪೊರಡಿಸಿದೆ ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಪರಿಸರ ಖಾತೆ ರಾಜ್ಯ ಸಚಿವ ಬಬೂಲ್ ಸುಪ್ರಿಯೋ ಮಾಹಿತಿ ನೀಡಿ ಏಕಬಳಕೆ ಪ್ಲಾಸ್ಟಿಕ್ ಬಳಕೆ ಮಾಡುವವರ ವಿರುದ್ದ ರಾಜ್ಯ ಸರ್ಕಾರಗಳು ತ್ರಮಕೈಗೊಳ್ಳುವ ಬಗ್ಗೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಎಂದರು

ದೇಶದ ವಿವಿಧ ಭಾಗಗಳ ಆರು ಕಡೆಗಳಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಆರಂಭಿಸಲು ಕೇಂದ್ರ ಸರ್ಕಾರ ಸಮ್ಮತಿ ಸೂಚಿಸಿದೆ ಪರಿಸರ ಸ್ನೇಹಿ ಪಾರ್ಕ್ಗಳನ್ನು ತಮಿಳುನಾಡು ಜಾರ್ಖಂಡ್ ಓಡಿಶಾ ಮಧೈಪ್ರದೇಶ ಮತ್ತು ಅಸ್ಲಾಂನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ

ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಬಿತ ಹೇಳಿಕೆ ನೀಡಿರುವ ಆರೋಗ್ಯ ಖಾತೆ ರಾಜ್ಯ ಸಚಿವ ಅಶ್ವಿನಿ ಕುಮಾರ್ ಚೌಭೆ ಅವರು ಕ್ಕಾನ್ಸರ್ ಮಧುಮೇಪ ಪೃದ್ರೋಗ ಕಾಯಿಲೆ ಹಾಗೂ ಪಾಶ್ವವಾಯು ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆ ಕುರಿತು ರಾಷ್ಷೀಯ ಕಾರ್ಯಕ್ರಮದಡಿ ಪ್ರಸ್ತಾವನೆಗೆ ಅನುಮೋದನೆ ನೀಡಲಾಗಿದೆ

ವಾಯುಮಾಲಿನ್ತಕ್ಕೆ ಕಡಿವಾಣ ಹಾಕಲು ಪ್ರತಿ ದಿನ ಹೋರಾಟ ನಡೆಸುತ್ತಿರುವುದಾಗಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ವಾಯುಮಾಲಿನ್ಯ ಮತ್ತು ಪವಾಮಾನ ಬದಲಾವಣೆ ಕುರಿತ ಚರ್ಚೆಗೆ ಉತ್ತರ ನೀಡಿದ ಅವರು ವಾಯುಮಾಲಿನ್ಯವನ್ನು ನಿಯಂತ್ರಿಸಲು ಸರ್ಕಾರ ಪಲವು ಕ್ರಮಗಳನ್ನು ಕೈಗೊಂಡಿದೆ

ಗಿಡ ನೆಡುವ ಕೆಲಸಕ್ಕೆ ಎಲ್ಲರೂ ಮುಂದಾಗುವ ಅಗತ್ಕವಿದ್ದು ಪ್ರತಿಯೊಬ್ಬರು ಕನಿಷ್ಠ ಏಳು ಮರಗಳನ್ನು ನೆಡುವ ಅಗತ್ಕವಿದೆ ಎಂದು ಹೇಳಿದ ಅವರು ಮಾಲಿನ್ಯವನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಹೊಸ ತಂತ್ರಜ್ಞಾನವನು ಅಳವಡಿಸಿಕೊಳ್ಳಲು ಮುಂದಾಗಿದೆ ಭಾರತೀಯ ರೈಲ್ವೆಯನ್ನು ಖಾಸಗೀಕರಣಗೊಳಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಇಂದು ಮತ್ತೊಮ್ಮೆ ಪುನರುಚ್ಚರಿಸಿದೆ ರಾಜ್ಯ ಸಭೆಯ ಪ್ರಶ್ನೋತ್ತರ ಕಲಾವದಲ್ಲಿ ಪ್ರಕಿಕ್ರಿಯೆಸಿದ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರೈಲ್ವೆ ಪ್ರಯಾಣಿಕರಿಗೆ ಅತ್ತುತ್ತಮ ಸೌಲಭ್ಯಗಳನ್ನು ಕಲ್ಪಿಸುವುದರ ಜೊತೆಗೆ ರೈಲ್ವೆಯನ್ನು ಆದಾಯ ಬರುವ ದಿಕ್ಕಿನತ್ತ ಕೊಂಡೊಯ್ಯುವ ಕೆಲಸ ಮಾಡಲಾಗುವುದು ರೈಲ್ವೆಯ ಸಂಪೂರ್ಣ ಜವಾಬ್ದಾರಿ ಸರ್ಕಾರದ್ದು ಎಂದು ಹೇಳಿದರು

ಆದರೆ ಅನುದಾನದ ವಿಷಯದಲ್ಲಿ ಸರ್ಕಾರ ಇಷ್ಟೊಂದು ಪಣ ನಿಯೋಗಿಸಲು ಕಷ್ಟವಾಗುತ್ತಿದೆ ಕಳೆದ ಐದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಎರಡೂವರೆ ಪಟ್ಟು ಹೆಚ್ಚು ಬಂಡವಾಳ ರೈಲ್ವೆ ವಲಯದಲ್ಲಿ ಪೂಡಿಕೆ ಮಾಡಿದೆ ಎಂದರು ಪ್ರಶ್ನೊಂದಕ್ಕೆ ಉತ್ತರಿಸಿದ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಸುರಕ್ಷತೆ ಶುಚಿತ್ವಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ ಎಂದು ಅವರು ತಿಳಿಸಿದ್ದಾರೆ

ಅತೀ ಹೆಚ್ಚು ಸೌಲಭ್ಯ ಪಡೆದ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಅವರು ತಿಳಿಸಿದರು

ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅರ್ಥಿಕ ನೆರವು ನೀಡುವುದಾಗಿ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬಹು ನಿರೀಕ್ಷಿತ ಕಲಬುರಗಿ ವಿಮಾನ ನಿಲ್ದಾಣವನ್ನು ನಾಗರಿಕರ ಸೇವೆಗಾಗಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣಗೊಂಡ ನಂತರ ಈ ಪ್ರದೇಶವನ್ನು ರಾಜ್ಯದ ಅಭಿವೃದ್ಧಿಯ ಭೂಪಟದಲ್ಲಿ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದೇ ಸರ್ಕಾರದ ಆದ್ಯತೆಯಾಗಿದೆ ಎಂದರು ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿರುವುದರಿಂದ ಹಿಂದುಳಿದ ಪ್ರದೇಶ ಎಂದು ಪಣೆಪಟ್ಟಿ ಅಂಟಿಸಿಕೊಂಡಿದ್ದ ಈ ಭಾಗದಲ್ಲಿ ಇನ್ನು ಮುಂದೆ ಹೊಸ ಅಭಿವೃದ್ದಿಯ ಶಕೆ ಪ್ರಾರಂಭವಾಗಲಿದೆ ವಿದೇಶಿಯ ಮತ್ತು ವಿದೇಶಿ ಪೂಡಿಕೆದಾರರು ಬಂಡವಾಳ ತೊಡಗಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು

ಇದರಿಂದಾಗಿ ಹೆಚ್ಚು ಪ್ರಯಾಣಿಕರ ಸೇವೆಗೆ ಅನುಕೂಲವಾಗಲಿದೆ

ದೇಶದಲ್ಲಿ ನೀತಿ ನಿರೂಪಣೆಯಲ್ಲಿ ಮಧ್ಯಶ್ಠಿಕೆ ಕೈಗಾರಿಕೆಗಳ ಸಾಧನೆಗಳ ಅಭಿವೃದ್ದಿಯಲ್ಲಿ ನೆರವು ತಂತ್ರಜ್ಞಾನ ಅವಿಷ್ಕಾರದಲ್ಲಿ ವಿಘುಲ ಅವಕಾಶಗಳಿವೆ ಎಂದು ನೀತಿ ಆಯೋಗ ವಿಶ್ಲೇಷಿಸಿದೆ ಭಾರತದಲ್ಲಿ ಉದ್ವಿಮ ವಲಯದಲ್ಲಿನ ಅವಕಾಶಗಳ ಕುರಿತಂತೆ ವಿಶ್ವ ಆರೋಗ್ಯ ಸಂಸ್ಕೆ ವರ್ಲ್ಡ್ ಬ್ಯಾಂಕ್ ಅಸೋಚಾಮ್ ಮೈಕ್ರೋಸಾಪ್ಟ್ ಸಿಐಐ ಐಐಟಿ ಹಾಗೂ ಇನ್ನಿತರ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ನೀತಿ ಆಯೋಗ ಈ ಅಭಿಪ್ರಾಯವಟ್ಟಿದೆ ಸುಸ್ವಿರ ಅವಕಾಶ ಸಬಲೀಕರಣ ಸೇರಿದಂತೆ ಹಲವು ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ

ಎರಡೂ ದೇಶಗಳ ದ್ವೀಪಕ್ಷೀಯ ಸಂಬಂಧ ಬೆಳವಣಿಗೆ ಮತ್ತು ಎರಡೂ ದೇಶಗಳ ನಾಗರೀಕತೆ ಬೆಸೆಯುವ ಐತಿಹಾಸಿಕ ಕ್ಷಣಗಳು ಈ ಸಂಭ್ರಮದ ಭಾಗವಾಗಲಿದೆ ಎಂದು ತಿಳಿಸಿದೆ

ಎರಡೂ ದೇಶಗಳ ನಡುವೆ ಸಾಂಪ್ರದಾಯಿಕ ಕ್ರೀಡೆ ಮಾರ್ಷಲ್ ಆರ್ಟ್ ವಿನಿಮಯ ಉದ್ದಮ ಭೂಕಂಪದ ನಂತರದ ರಕ್ಷಣಾ ಕಾರ್ಯಾಚರಣೆ ಸೇರಿದಂತೆ ಪಲವು ಚಟುವಟಿಕೆಗಳನ್ನು ನಡೆಸಲು ಉದ್ದೇಶಿಸಲಾಗಿದೆ

ಇದಕ್ಕೂ ಮುನ್ನ ಬಾಂಗ್ಲಾದೇಶ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಇದೇ ಮೊದಲ ಬಾರಿಗೆ ಗುಲಾಬಿ ಬಣ್ಣದ ಚೆಂಡನ್ನು ಆಟಕ್ಕೆ ಬಳಸಲಾಗಿದೆ ಸಾಮಾನ್ಯವಾಗಿ ಪಗಲು ರಾತ್ರಿ ಪಂದ್ಯಕ್ಕೆ ಕೆಂಮ ಬಣ್ಣದ ಚೆಂಡು ಬಳಸುತ್ತಾರೆ ಆದರೆ ಈ ಬಾರಿ ಪಿಂಕ್ ಬಣ್ಣದ ಚೆಂಡು ಬಳಕೆ ಮಾಡಲಾಗಿದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಪಸೀನಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೊಲಿ ಹಾಗೂ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ನಜ್ಮುಲ್ಲಾ ಪಸನ್ ಪಮೋನ್ ಸಮ್ಮಖದಲ್ಲಿ ಐದು ದಿನಗಳ ಟೆಸ್ಟ್ ಪಂದ್ಯವನ್ನು ಉದ್ಘಾಟಿಸಿದರು ಈ ವೇಳೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಸುನಿಲ್ ಗವಾಸ್ಕರ್ ಸೇರಿದಂತೆ ಬಾಂಗ್ಲಾದೇಶದ ಮಾಜಿ ಕ್ರಿಕೆಟಿಗರು ಪಾಲ್ಗೊಂಡಿದ್ದರು